ವಿ ಸದಾನಂದ ಗೌಡ ಹೇಳಿದ್ದಾರೆ ಅವರು ಇಂದು ಮಂಗಳೂರಿನಲ್ಲಿ ಒಟಿಜನ್ ಕೌನ್ನಿಲ್ ಆಯೋಜಿಸಿದ್ದ ಟ್ರಾನ್ಸ್ಫಾರ್ಸಿಂಗ್ ಇಂಡಿಯಾ ಸಮಾವೇತವನ್ನು ಉದ್ರಾಟಿಸಿ ಮಾತನಾಡಿದರು ಆರ್ಥಿಕವಾಗಿ ಶೀಘ ಪ್ರಗತಿ ಸಾಧಿಸುತ್ತಿರುವ ದೇಶಗಳ ಪಟ್ಟಯಲ್ಲಿ ಭಾರತ ಮುಂಚೂಣೆಯಲ್ಲಿದ್ದು

ಕೇಂದ್ರ ಸರ್ಕಾರ ಆರ್ಥಿಕ ಸುಧಾರಣೆ ವಿತೀಯ ತಿಸ್ತು ಕಾಪಾಡಲು ಆದ್ದತೆ ಕೊಟ್ಟದೆ ಭಾರತದಲ್ಲಿ ಉತ್ಪಾದಿಸಿ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗಿದ್ದು ಈ ವಲಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ಯುವ ಜನರಿಗೆ ಉದ್ಲೋಗ ದೊರಕಲು ಸಹಕಾರಿಯಾಗುತ್ತಿದೆ ಎಂದು ಸಚಿವ ಸದಾನಂದಗೌಡ ಹೇಳಿದರು ಬರ ಪರಿಸ್ವಿತಿಯನ್ನು ಸರ್ಕಾರ ಕಡೆಗಣೆಸಿಲ್ಲ ಎಂದು ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಸಪ್ಪಪಡಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಸುಧ್ಧಿಗಾರರ ಜೊತೆ ಮಾತನಾಡಿದ ಅವರು ತಾವು ಇಂದು ಬಳ್ದಾರಿ ಜಿಲ್ಲೆಯ ಪ್ರವಾಸ ಕೈಗೊಳ್ದುತ್ತಿರುವುದಾಗಿ ಹೇಳಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಎಲ್ಲ ಸಚಿವರು ತಮ್ನ ತಮ್ನ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ನಿರ್ವಹಣೆ ಕಾಮಗಾರಿ ಪರಿಶೀಲನೆ ಮಾಡಲಿದ್ದಾರೆ ಸರ್ಕಾರ ಈ ವಿಚಾರದಲ್ಲಿ ತನ್ನ ಹೊಣೆಗಾರಿಕೆ ಮರೆತಿಲ್ಲ ಎಂದು ಹೇಳಿದರು ಇಂದು ರಾಜ್ಜದ ಉಸುವಾರಿ ಕೆ

ವೇಣುಗೋಪಾಲ್ ಅವರು ಶಾಸಕರ ಜೊತೆ ಸಭೆ ನಡೆಸಿದ ಬಳಿಕ ಶಾಸಕರು ಮತ್ತು ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಜನರ ಕಪ್ಪಗಳನ್ನು ಆಲಿಸಲಿದ್ದಾರೆ ಈ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕರು ಮಾಡಿರುವ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದೂ ಸಚಿವ ಡಿ

ಶಿವಕುಮಾರ್ ಹೇಳಿದರು

ಎಸ್ ಯಡಿಯೂರಪ್ಪ ನೇತೃತ್ವದ ತಂಡ ನಾಳೆಯಿಂದ ರಾಜ್ವದ ಬರಪೀಡಿತ ಜಿಲ್ಲೆಗಳಲ್ಲಿ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ ನಾಳೆ ಬೆಳಗ್ಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೈ ಗಣಪತಿ ದೇವಾಲಯದಲ್ಲಿ ಪೂಜೆಸಲ್ಲಿಸಿದ ನಂತರ ತಂಡ ಕೋಲಾರ ಜಿಲ್ಲೆಯ ಬರ ಪೀಡಿತ ಶ್ರದೇಶಗಳಿಗೆ ತೆರಳಲಿದೆ

ಮಾನಸಿಕ ಆರೋಗ್ವವನ್ನು ಸದಾ ಕ್ರಿಯಾಶೀಲವಾಗಿರುವಂತೆ ನೋಡಿಕೊಳ್ಳುತ್ತದೆ ಎಂದು ಚಿತ್ರದುರ್ಗದ ಮುರುಘಾಮಠದ ಮುರುಘಾ ಶರಣರು ಹೇಳಿದ್ದಾರೆ ದಾವಣಗೆರೆಯ ಗುರುಭವನದಲ್ಲಿ ರಾಜ್ಯಮಟ್ಟದ ಚದುರಂಗ ಸ್ಪರ್ಧೆ ಜಯದೇವ ಟ್ರೋಫಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ವಾರ್ಥಿಗಳು ಇಂಥಹ ತ್ರೀಡೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಮೂಲಕ ಶೈಕ್ಷಣಿಕವಾಗಿಯೂ ಹೆಚ್ಚು ಸಾಧನೆ ಮಾಡಬಹುದು ಎಂದರು ಟೂರ್ನಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಇನ್ನೂರಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದು ಸಂಜೆ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಜೆಡಿಎಸ್ ಶಾಸಕರು ರೆಸಾರ್ಟ್ ರಾಜಕಾರಣ ಮಾಡುವ ಅಗತ್ತವಿಲ್ಲ ಎಂದು ವಿಧಾನಪರಿಷತ್ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಹೇಳಿದ್ದಾರೆ

ರಾಜಕೀಯ ಕಾರಣಕ್ಕಾಗಿ ರೆಸಾರ್ಟ್ನಲ್ಲಿ ಉಳಿಯಬೇಕಾದ ಅಗತ್ತ ನಮಗಿಲ್ಲ ಎಂದ ಅವರು ಕಾಂಗ್ರೆಸ್ ಬಿಜೆಪಿ ಸದಸ್ಯರ ರೆಸಾರ್ಟ್ ರಾಜಕಾರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು

ದೇಶ ವಿದೇಶಗಳ ಸಿರಿಧಾನ್ದ ಬೆಳೆಗಾರರು ಮಾರಾಟಗಾರರು ಒಂದೇ ಸೂರಿನಡಿ ಸೇರಿ ಚಿಂತನ ಮಂಥನ ನಡೆಸಿದ್ದಾರೆ ಸಾವಯವ ಕೃಷಿ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚಿಸಿ ಜನರ ಆರೋಗ್ಯ ಸುಧಾರಣೆ ಮಾಡಲು ಒತ್ತು ನೀಡುವ ಉದ್ದೇಶದಿಂದ ಸಿರಿಧಾನ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ

ವಿಜಯಬಾಸ್ಕರ್ ಹೇಳಿದ್ದಾರೆ

ಇಂಧನ ಬಳಕೆಯಿಂದ ಮಾಲಿನ್ಯದ ಪ್ರಮಾಣ ಎಲ್ಲಾ ನಗರಗಳಲ್ಲೂ ಹೆಚ್ಚಾಗುತ್ತಿದೆ ಇದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆಯಲ್ಲಿ ಜನರು ಸೈಕಲ್ ಸವಾರಿ ಮಾಡುವ ಅಭ್ಯಾಸ ಬೆಳಸಿಕೊಳ್ಳಬೇಕು ಎಂದರು ಸೈಕಲ್ ದಿನದಲ್ಲಿ ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರು ಉತ್ಸಾಹದಿಂದ ಭಾಗಿಯಾಗಿದ್ದರು

ಈ ಮುನ್ನ ಕಳೆದ ಆಗಸ್ಟ್ನಲ್ಲಿ ಉತ್ತರ ಪ್ರದೇಶದ ಅಲಿಫಢ್ನಲ್ಲಿ ದೇಶದ ಪ್ರಥಮ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಆರಂಭಿಸಲಾಗಿತ್ತು ತಮಿಳುನಾಡು ರಕ್ಷಣಾ ಕಾರಿಡಾರ್ನಿಂದ ತಿರುಚಿ ಸೇಲಂ ಹೊಸೂರು ಕೋವ್ಯೆ ಮಧುರೈ ಮತ್ತು ಚಿನ್ನೈ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಸಾಧ್ಯತೆ ಇದೆ ರಕ್ಷಣಾ ವೈಮಾನಿಕ ಬಿಡಿ ಭಾಗಗಳ ಉತ್ಪಾದನೆಯಲ್ಲಿ ಈ ಕಾರಿಡಾರ್ ವಿಶೇಷ ವ್ಯವಸ್ಥೆಯನ್ನು ಹೊಂದಿದೆ